ವರ್ಷಾಂತ್ತದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವ ರಾಜ್ಯಗಳ ಬಿಜೆಪಿ ಪ್ರಮುಖರ ಜೊತೆ ರಾಷೀಯ ಅಧ್ಯಕ ಅಮಿತ್ ಪಾ

ಎರಡು ದಿನಗಳ ಮಾಲ್ಲೀವ್ಗ ಹಾಗೂ ಶ್ರೀಲಂಕಾ ಪ್ರವಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಳಿಕ ಆಂಧ್ರಪ್ಪದೇಶದ ತಿರುಪತಿಗೆ ಆಗಮಿಸಿದರು ತಿರುಮಲದಲ್ಲಿ ಸಂಜೆ ವೆಂಕಟೇಶ್ರ ದೇವರ ದರ್ಶನ ಪಡೆದ ಪ್ಪಧಾನಿಯವರು ಬಳಿಕ ಆಂಧ್ರಪ್ರದೇಶ ಬಿಜೆಪಿ ಘಟಕ ಅಯೋಜಿಸಿದ್ಗ ಬಹಿರಂಗ ಸಮಾವೇಶ ಉದ್ಗೇಶಿಸಿ ಮಾತನಾಡಿದರು ಪ್ರಧಾನಮಂತ್ರಿಯವರ ವಿದೇಶಿ ಪ್ರವಾಸ ಕುರಿತು ವಿದೇಶಾಂಗ ವ್ನವಹಾರಗಳ ವಕ್ಕಾರ ರವೀಶ್ ಕುಮಾರ್ ಟೀಟ್ ಮಾಡಿ ನೆರೆಹೊರೆಯವರು ಭಾರತಕ್ಕೆ ಪ್ರಧಾನ ಆದ್ನತೆ ಎಂಬುದನ್ನು ಈ ಭೇಟಿ ಸಾದರಪಡಿಸಿದೆ ಎಂದು ಹೇಳಿದ್ಗಾರೆ ಕೊಲೊಂಬೋದ ಇಂಡಿಯಾ ಪೌಸ್ನಲ್ಲಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಜೊತೆ ಸಂವಾದ ನಡೆಸಿದರು ಇದಕ್ಕೂ ಮುನ್ನ ಎರಡು ದಿನಗಳ ವಿದೇಶ ಪ್ರವಾಸದ ಕೊನೆಯ ಚರಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೇಗ್ಗೆ ಶ್ರೀಲಂಕಾದ ಕೋಲಂಬೋಗೆ ಆಗಮಿಸಿದರು ಕೊಲಂಬೋ ವಿಮಾನ ನಿಲ್ಲಾಣಕ್ಕೆ ಆಗಮಿಸಿದ ನರೇಂದ್ರಮೋದಿ ಅವರನ್ನು ಅಲ್ಲಿನ ಪ್ರಧಾನಿ ರನೀಲ್ ವಿಕ್ರಮಸಿಂಘೆ ಸ್ನಾಗತಿಸಿದರು ಈ ಸಂದರ್ಭದಲ್ಲಿ ಟ್ವೀಟ್ ಮಾಡಿದ ಪ್ರಧಾನಿಯವರು ಶ್ರೀಲಂಕಾಕ್ಕೆ ಮತ್ತೆ ಬಂದಿರುವುದಕ್ಕೆ ಸಂಸತವಾಗಿದೆ ಕಳೆದ ನಾಲ್ಲು ವರ್ಷಗಳಲ್ಲಿ ದ್ವೀಪ ರಾಷ್ಟಕ್ಕೆ ಇದು ಮೂರನೇ ಭೇಟಿಯಾಗಿದೆ ಭಾರತ ತನ್ನ ಸ್ನೇಟಿತರನ್ನು ಯಾವತ್ತೂ ಮರೆಯುವುದಿಲ್ಲ ಎಂದು ತಿಳಿಸಿದ್ದಾರೆ ಇತ್ತೀಚೆಗೆ ಕಸ್ಸರ್ ಭಾನುವಾರದಂದು ಭೀಕರ ಭಯೋತಾದಕ ದಾಳಿ ನಡೆದ ಸೆಂಟ್ ಆಂತೋಣಿ ಚರ್ಚ್ಗೆ ಭೇಟಿ ನೀಡಿದ ಪ್ರಧಾನಿಯವರು ಪುತಾತ್ತರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಬಳಿಕ ಪ್ರಧಾನಮಂತ್ರಿಯವರಿಗೆ ರಾಷ್ಟಪತಿ ಭವನದಲ್ಲಿ ಸಾಂಪ್ರದಾಯಿಕ ಭವ್ನ ಸ್ವಾಗತ ಕೋರಲಾಯಿತು ತರುವಾಯ ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಅವರೊಂದಿಗೆ ಮೋದಿ ಅವರು ಸಮಾಲೋಜನೆ ನಡೆಸಿದರು ಪ್ರಮುಖವಾಗಿ ಭಯೋತ್ಪಾದನೆ ನಿರ್ಮೂಲನೆ ಒಂದೂ ಮಹಾಸಾಗರದಲ್ಲಿ ಭದ್ರತಾ ವಿಷಯಗಳು ಆರ್ಥಿಕ ಅಭಿವ್ದ್ಧಿಯಲ್ಲಿ ಸಪಕಾರ ಕುರಿತಂತೆ ಚರ್ಚೆ ನಡೆಸಿದರು ಇದೇ ಸಂದರ್ಭದಲ್ಲಿ ಶ್ರೀಲಂಕಾ ಸಂಸಕ್ತಿನ ಪ್ರಕಿಪಕ್ಷ ನಾಯಕ ಮಹಿಂದಾ ರಾಜಪಕ್ಷ ಹಾಗೂ ತಮಿಳು ನಾಯಕ ಆರ್ಎ ಸಂಪನ್ಥಾನ್ ಅವರು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಚರ್ಚಿಸಿದರು ತಮ್ನ ಪ್ರವಾಸ ಕುರಿತು ಟ್ನೇಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಯೋತ್ಪಾದಕ ದಾಳಿಯಿಂದ ನಲುಗಿರುವ ಶ್ರೀಲಂಕಾ ಭಯೋತಾದಕ ಕ್ಷತ್ನಗಳನ್ನು ಸೋಲಿಸಿ ಈ ದ್ವೀಪ ರಾಷ್ಷ ಸ್ಪೂರ್ತಿಯಿಂದ ಮತ್ತೊಮ್ಮೆ ಮಟದೇಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನು ಪತ್ತಿಕ್ಕುವ ವಿಚಾರದಲ್ಲಿ ಭಾರತ ಮತ್ತು ಮಾಲ್ಡೀವ್ಸ ರಾಷ್ಟಗಳು ತಮ್ಮ ಬದ್ದತೆಯನ್ನು ಮನರುಚ್ಚರಿಸಿವೆ ಉಭಯ ದೇಶಗಳ ನಡುವೆ ಸಪಕಾರ ಹೆಚ್ಚಿಸಲು ಹಾಗೂ ಅರ್ಥಿಕ ಮತ್ತು ಸಾಂಸ್ಟಕಿಕ ಸಂಬಂಧ ಮತ್ತಷ್ಟು ಬಲಪಡಿಸಲು ಸಮ್ಮತಿಸಿದೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮಾಲ್ಡೀವ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉಭಯ ದೇಶಗಳು ದ್ವಿಪಕ್ಷೀಯ ಸಂಬಂಧಗಳ ಪ್ರಗತಿ ಪರಿತೀಲನೆ ನಡೆಸಿದವು ಅಭಿವೃದ್ಧಿಗಾಗಿ ಪ್ರಾದೇಶಿಕ ಸಪಕಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಪಾಗೂ ಮಾಲ್ವೀವ್ಸ ಅಧ್ಯಕ್ಷ ಇಬ್ರಾಹೀಮ್ ಮುಪಮ್ದದ್ ಸೋಲಿಹ್ ಒತ್ತಿ ಹೇಳಿದರು ಪ್ರಾದೇಶಿಕ ಮತ್ತು ಉಪ ಪ್ರಾದೇಶಿಕ ಸಾರಿಗೆ ಮತ್ತು ಸಂಪರ್ಕ ನವೀಕರಿಸಬಹುದಾದ ಇಂಧನ ಶಿಕ್ಷಣ ಪರಿಸರ ಮತ್ತು ಪರಸ್ಪರ ಅನುಕೂಲಕ್ಕಾಗಿ ಸುಸ್ತಿರ ಅಭಿವೃದ್ದಿಯ ಅನುಕೂಲಗಳನ್ನು ಸಜ್ಜಗೊಳಿಸುವ ಅಗತ್ತವನ್ನು ಉಭಯ ನಾಯಕರು ಪ್ರತಿಪಾದಿಸಿದರು ಮಾಲ್ಲೀವ್ಸ್ ಸಂಸತ್ ಮಜ್ಲಸ್ ಆನ್ನು ಉದ್ಲೇತಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆಯ ಎರುದ್ದ ಹೋರಾಡಲು ವಿಶ್ವದ ನಾಯಕರುಗಳೆಲ್ಲಾ ಒಗ್ಗಟ್ಟು ಪ್ರದರ್ಶಿಸುವ ಆಗತ್ಯವಿದೆ ಎಂದು ಕರೆ ನೀಡಿದ ಅವರು ಸರ್ಕಾರಿ ಪ್ರಾಯೋಜಕತ್ತದ ಭಯೋತ್ಪಾದನೆಯ ವಿರುದ್ದ ಎಚ್ಡರಿಕೆ ನೀಡಿದರು ಪವಾಮಾನ ಬದಲಾವಣೆ ಸಮಸ್ನೆಯನ್ನು ಎದುರಿಸಲು ಮತ್ತು ಒಂದೂ ಮಹಾಸಾಗರದಲ್ಲಿ ತಾಂತಿ ಮತ್ತು ಸುವ್ನವಶ್ವಯನ್ನು ಕಾಪಾಡಲು ಒಟ್ಟಾಗಿ ಕೆಲಸ ಮಾಡುವ ಅಗತ್ಯತೆಯನ್ನು ಅವರು ಪ್ರತಿಪಾದಿಸಿದರು ಕೊಟ್ಟ ಮತ್ತು ಮಾಲೆ ನಡುವೆ ಈ ದೋಣಿ ಸೇವೆ ಆರಂಭಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫೋಷಿಸಿದರು ನಿಯೋಗ ಮಟ್ಟದ ಮಾತುಕತೆಯ ಬಳಿಕ ಭಾರತ ಮತ್ತು ಮಾಲ್ಲೀವ್ಸ್ ಐದು ಒಪ್ಪಂದಗಳಿಗೆ ಮತ್ತು ಒಂದು ತಾಂತ್ರಿಕ ಒಡಂಬಡಿಕೆಗೆ ಸು ಪಾಕಿವೆ ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಮಾಲ್ಲೀವ್ಸ್ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿದರು ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾಲ್ಡೀವ್ಸ್ ಸರ್ಕಾರ ಅತ್ಯುನ್ನತ ಪ್ರಶಸ್ತಿಯಾದ ನಿಶಾನ್ ಇಜುದ್ದೀನ್ ಅನ್ನು ಪ್ರದಾನ ಮಾಡಿದೆ ಮುಂದಿನ ರಾಜಕೀಯ ಕಾರ್ಯತಂತ್ರ ರೂಪಿಸಲು ಪಾಟ್ನಾದಲ್ಲಿಂದು ಕರೆಯಲಾಗಿದ್ದ ಜೆಡಿಯು ರಾಷ್ಟೀಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಬಿಪಾರ ಹೊರತುಪಡಿಸಿ ಬೇರೆಡೆ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟದೊಂದಿಗೆ ಮೈತ್ರಿ ಇರುವುದಿಲ್ಲ ಎಂದು ಜೆಡಿಯು ಸ್ಪಷ್ಟಪಡಿಸಿದೆ ಪಕ್ಷದ ಆಧ್ಯಕ್ಷ ನಿತೀತ್ ಕುಮಾರ್ ನೇತ್ಪಕ್ಷದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಸಭೆ ಬಳಿಕ ಮಾತನಾಡಿದ ನಿತೀತ್ ಕುಮಾರ್ ಮುಂಬರುವ ಜಾರ್ಖಂಡ್ ಪರಿಯಾಣ ದೆಪಲಿ ಜಮ್ಮ ಮತ್ತು ಕಾಶ್ಮೀರ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಪಕ್ಷ ಎನ್ಡಿಎ ಜೊತೆ ಮೈತ್ರಿ ಮಾಡಿಕೊಳ್ಳದೇ ಪ್ರತ್ತೇಕವಾಗಿ ಸ್ಪರ್ಧಿಸಲಿದೆ ಎಂದರು ಎನ್ಡಿಎ ಮೈತ್ರಿಕೂಟದೊಂದಿಗೆ ಬಹಾರದಲ್ಲಿ ನಮ್ಮ ಬಾಂದವ್ದ ಗಟ್ಟಿಯಾಗಿದೆ ಜೆಡಿಯು ಮತ್ತು ಬಿಜೆಪಿ ನಡುವೆ ಯಾವುದೇ ವಿವಾದಗಳಲ್ಲ ಎಂದು ಸ್ಪಷ್ಟಪಡಿಸಿದರು ಜೆಡಿಯು ಪ್ರಧಾನ ಕಾರ್ಯದರ್ಶಿ ಕೆ

ತ್ಯಾಗಿ ಮಾತನಾಡಿ ಪಕ್ಷದ ಸಾಂಸ್ಥಿಕ ಚುನಾವಣೆಗಳು ಈ ವರ್ಷದ ಅಕ್ಷೋಬರ್ ವೇಳೆಗೆ ಪೂರ್ಣವಾಗಲಿದೆ ಎಂದು ತಿಳಿಸಿದರು ದೇಶದಲ್ಲಿ ಎಲ್ಲ ಮಕ್ಕಳಿಗೆ ಮತ್ತು ಯುವಕರಿಗೆ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ಶಿಕ್ಷಣ ನೀತಿ ಕರಡನ್ನು ಸಿದ್ದಪಡಿಲಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ನ ನಾಯ್ನು ಪ್ರತಿಪಾದಿಸಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಜರುಗಿದ ಸತ್ಯಸಾಯಿ ಉನ್ನತ ಶಿಕ್ಷಣ ಸಂಸ್ಟೆಯ ಸ್ತರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕೇಂದ್ರ ಸರ್ಕಾರ ರಾಷ್ಟೀಯ ಶಿಕ್ಷಣ ಕರಡುನೀತಿಯನ್ನು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಪಣೆಗೆ ಬಿಡುಗಡೆ ಮಾಡಿದೆ ಶಿಕ್ಷಣ ತಜ್ಞರು ಪಾಗೂ ಮೋಷಕರು ಅದರ ಅಧ್ಯಯನ ನಡೆಸಿ ಸಲಹೆ ನೀಡಬೇಕು ಎಂದು ಅವರು ಸಲಹೆ ಮಾಡಿದರು

ಈ ವರ್ಷ ಎಧಾನಸಭಾ ಚುನಾವಣೆ ನಡೆಯಲಿರುವ ವಿವಿಧ ರಾಜ್ಯಗಳ ಪಕ್ಷದ ಮುಖಂಡರ ಜೊತೆ ಬಿಜೆಪಿ ರಾಷ್ಲೀಯ ಅಧ್ಯಕ್ಷ ಪಾಗೂ ಗ್ಟಪಸಚಿವ ಅಮಿತ್ ಷಾ ಮಹತ್ತದ ಸಮಾಲೋಚನೆ ನಡೆಸಿದರು ನವದೆಪಲಿಯ ಪಕ್ಷದ ಮುಖ್ಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪರಿಯಾಣ ಮಹಾರಾಷ್ಟ ಹಾಗೂ ಜಾರ್ಖಂಡ್ ರಾಜ್ಯಗಳ ವಿವಿಧ ಪಂತಗಳ ನಾಯಕರ ಜೊತೆ ಚುನಾವಣಾ ಕಾರ್ಯತಂತ್ರ ಕುರಿತು ಚರ್ಜಿಸಿದರು ಪರಿಯಾಣ ಮುಖ್ಯಮಂತ್ರಿ ಮನೋಪರ್ ಲಾಲ್ ಕಟ್ಟರ್ ಸಪ ಸಭೆಯಲ್ಲಿ ಭಾಗವಹಿಸಿದ್ದರು ಇಕ್ತೀಚೆಗೆ ಮುಕ್ತಾಯವಾದ ಲೋಕಸಭಾ ಚುನಾವಣೆ ನಂತರವೂ ನಿರಂತರವಾಗಿ ತೀವ್ರ ಒಂಸಾಚಾರ ನಡೆಯುತ್ತಿರುವ ಪಶ್ಚಿಮ ಬಂಗಾಳಕ್ಕೆ ಕೇಂದ್ರ ಸರ್ಕಾರ ಅಡ್ತೇಸರಿ ನೋಟಸ್ ನೀಡಿದೆ ಬಂಗಾಳದಲ್ಲಿ ನಡೆಯುತ್ತಿರುವ ಒಂಸಾಚಾರದ ಬಗ್ಗೆ ಕೇಂದ್ರ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ ರಾಜ್ಞ ಸರ್ಕಾರ ಕಾನೂನು ಮತ್ತು ಸುವ್ನವಸ್ಥೆಯನ್ನು ಕಾವಾಡುವಲ್ಲಿ ವಿಫಲವಾಗಿದ್ದು ಜನರಲ್ಲಿ ಸರ್ಕಾರದ ಬಗ್ಗೆ ವಿಶ್ವಾಸ ಕುಂದುತ್ತಿದೆ ಎಂದು ಕೇಂದ್ರದ ನೋಟಸ್ನಲ್ಲಿ ಆತಂಕ ವಕ್ಕಪಡಿಸಿದೆ

ರಾಜ್ಯದಲ್ಲಿ ಕಾನೂನು ಸುವ್ನವಸ್ಸೆಯನ್ನು ಕಾಪಾಡುವುದರ ಜೊತೆಗೆ ಸಾರ್ವಜನಿಕ ಸ್ಲಳಗಳಲ್ಲಿ ಶಾಂತಿ ಕಾಪಾಡಲು ಆದ್ದತೆ ನೀಡಬೇಕು ಈ ವಿಚಾರದಲ್ಲಿ ನಿರ್ಲಕ್ಷ್ಣ ತೋರುವ ಅಧಿಕಾರಿಗಳ ಮೇಲ್ಮೆ ಕ್ಷೆಗೊಳ್ಳುವಂತೆ ಸರ್ಕಾರಕ್ಷೆ ಮನವಿ ಮಾಡಿದೆ ವ್ನಾಪಾರ ನಿಯಮಗಳಲ್ಲಿ ಪರಿಷ್ಕರಣೆ

ಟೋಕಿಯೋ ಬಳಿಯ ತುಕುಬಾದಲ್ಲಿ ಪಣಕಾಸು ಸಚಿವರು ಹಾಗೂ ಘುಕುಓಕಾದಲ್ಲಿ ವ್ಯಾಪಾರ ಸಚಿವರ ಮಪತ್ತದ ಸಭೆ ನಡೆಯುತ್ತಿದೆ

ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವ್ಯಾಪಾರ ಮತ್ತು ಡಿಜೆಟಲ್ ಆರ್ಥಿಕತೆ ವಿಷಯಕ್ಕೆ ಸಂಬಂಧಿಸಿದ ಸಭೆಯಲ್ಲಿ ಪಾಲ್ಗೊಂಡಿದ್ದರು